ಅಸ್ತಾಂನಲ್ಲಿ ನಾಗರಿಕರ ರಾಷ್ಟೀಯ ನೋಂದಣಿ ಸಂಪೂರ್ಣ ಕರಡು ಪ್ರಕಟ ಇದು ಕೇವಲ ಕರಡು ಮಾತ್ರ ಅಂತಿಮ ಎನ್ಆರ್ ಸಿ ಅಲ್ಲ ಎಂದು ಕೇಂದ್ರ ಗೃಹಸಚಿವ ರಾಜನಾಥ್ ಸಿಂಗ್ ಸ್ವಷ್ಷನೆ

ಆಹಾರ ಬೆಳೆಗಳ ಪೌಷ್ಟಿಕ ಮಟ್ಟವನ್ನು ಪೆಚ್ಚಿಸಲು ವೈವಿಧ್ಯತೆಯ ಕೈಷಿ ಅಗತ್ಯ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಚನಾಯ್ಡ ಹೇಳಿಕೆ

ಭಾರತೀಯ ಫೆಸಿಫಿಕ್ ವಲಯದಲ್ಲಿ ಶಾಂತಿ ಸದೃಢತೆ ಹಾಗೂ ಸೌಹಾರ್ದತೆ ಹೆಚ್ಚಿಸಲು ಭಾರತ ಪ್ರಮುಖ ಸಹಭಾಗಿ ರಾಷ್ಟ ಎಂದಿರುವ ಅಮೆರಿಕಾ

ಚೀನಾದ ನಾನ್ವಿಂಗ್ನಲ್ಲಿ ವಿಶ್ವ ಬ್ಲಾಡ್ಗಿಂಟನ್ ಚಾಂಪಿಯನ್ಷಿಪ್ ಆರಂಭ

ಅಸ್ವಾಂನಲ್ಲಿಂದು ನಾಗರಿಕರ ರಾಷ್ಲೀಯ ನೋಂದಣಿಯ ಸಂಪೂರ್ಣ ಕರಡನ್ನು ಬಿಡುಗಡೆ ಮಾಡಲಾಗಿದೆ

ಅಸ್ಸಾಂನಲ್ಲಿ ಪ್ರಕಟಿಸಲಾಗಿರುವ ನಾಗರಿಕರ ರಾಷ್ಷೀಯ ನೋಂದಣಿ ಎನ್ಆರ್ಸಿ ಕೇವಲ ಕರಡು ಮಾತ್ರ ಅಂತಿಮ ಎನ್ಆರ್ಸಿ ಅಲ್ಲ ಎಂದು ಕೇಂದ್ರ ಗೃಹಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ

ನಾಗರಿಕರ ರಾಷ್ಷೀಯ ಸೋಂದಣಿಗೆ ಸಂಬಂಧಿಸಿದಂತೆ ಪ್ರತಿಯೊಬ್ಲರಿಗೂ ಆಕ್ಷೇಪಣೆ ಹಾಗೂ ಸಲಹೆಗಳನ್ನು ಸಲ್ಲಿಸಲು ಸಾಕಷ್ಟು ಕಾಲಾವಕಾಶ ನೀಡಲಾಗುವುದು ಎಂದು ಅವರು ಭರವಸೆ ನೀಡಿದರು ಒಂದು ವೇಳೆ ಯಾರ ಹೆಸರಾದರೂ ಅಂತಿಮ ಪಟ್ಟಿಯಲ್ಲಿ ಬಿಟ್ಟುಹೋಗಿದ್ದರೂ ಅವರು ಯಾವುದೇ ಸಂದರ್ಭದಲ್ಲಿ ವಿದೇಶಿಯರ ನ್ಹಾಯಾಧಿಕರಣವನ್ನು ಸಂಪರ್ಕಿಸಬಹುದು ಯಾರೂ ಈ ಬಗ್ಗೆ ಆತಂಕಕ್ಕೆ ಒಳಗಾಗಬೇಕಿಲ್ಲ ಎಂದು ಗೃಹಸಚಿವರು ಹೇಳಿದರು ಕೆಲವರು ಈ ಬಗ್ಗೆ ಈ ಆತಂಕದ ವಾತಾವರಣ ಸೃಷ್ಷಿಸಲು ಮುಂದಾಗುತ್ತಿರುವುದು ಸರಿಯಲ್ಲ ಎಂದು ಅವರು ಹೇಳಿದರು ಎನ್ಆರ್ಸಿಯ ಎಲ್ಲಾ ಪ್ರಕ್ರಿಯೆಗಳನ್ನು ಸುಪ್ರೀಂ ಕೋರ್ಟ್ ನಿಗಾ ವಹಿಸಲಿದೆ ಅಂತಿಮ ನಾಗರಿಕ ರಾಷ್ಷೀಯ ನೋಂದಣೆಯನ್ನು ಯಾವುದೇ ಪಕ್ಷಪಾತವಿಲ್ಲದೇ ಪಾರದರ್ಶಕವಾಗಿ ಸಿದ್ದಪಡಿಸಲಾಗುವುದು ಎಂದು ರಾಜನಾಥ್ಸಿಂಗ್ ಹೇಳಿದರು ಅಸ್ಸಾಂನಲ್ಲಿ ನಾಗರಿಕರ ರಾಷ್ಟೀಯ ನೋಂದಣಿ ಅಂತಿಮ ಕರಡನ್ನ ಪ್ರಕಟಿಸಿರುವ ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ಪಷ್ಷನೆ ಆಗ್ರಹಿಸಿ ತ್ವಣಮೂಲ ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ರಾಜ್ಲಸಭೆ ಕಲಾಪವನ್ನು ಇಂದು ಎರಡನೇ ಬಾರಿ ಮುಂದೂಡಲಾಯಿತು

ಆಹಾರ ಉತ್ಪಾದನೆಯ ವ್ಯಾಪ್ತಿ ವಿಸ್ತರಿಸಲು ಏಕ ಬೆಳೆ ಪದ್ಧತಿಯಿಂದ ಪ್ರಮುಖ ಬೇಳೆಕಾಳುಗಳ ಮಿಶ್ರಬೆಳೆ ಪದ್ಧತಿ ಅಳವಡಿಸಿಕೊಳ್ಳಬೇಕಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಒತ್ತಿ ಹೇಳದ್ದಾರೆ ಹಣ್ಣು ತರಕಾರಿ ಸೇರಿದಂತೆ ಬೇಳೆಕಾಳು ಸಿರಿಧಾನ್ಯ ಸಹಿತ ವಿವಿಧ ಆಹಾರಧಾನ್ಯಗಳನ್ನು ಬೆಳೆಯುವ ಮೂಲಕ ಉತ್ಪಾದನೆ ಹೆಚ್ಚಿಸಬಹುದಾಗಿದೆ ಎಂದು ಅವರು ಸಲಹೆ ನೀಡಿದ್ದಾರೆ ಚೆನ್ನೈನ ಎಮ್ಎಸ್ ಸ್ವಾಮಿನಾಥನ್ ಸಂಸ್ಥಾನದ ರಾಷ್ಟೀಯ ಕಾರ್ಯಾಗಾರವನ್ನು ನಿನ್ನೆ ಉದ್ಘಾಟಿಸಿ ಮಾತನಾಡಿದ ವೆಂಕಯ್ಥನಾಯ್ತು ಬೇಳೆಕಾಳುಗಳ ಕೃಷಿಯಿಂದ ಪೋಷಕಾಂಶಯುಕ್ತ ಆಹಾರಧಾನ್ಯ ಉತ್ಪಾದನೆ ಹೆಚ್ಚಳ ಮಾತ್ರವಲ್ಲದೇ ಮಣ್ಣಿನ ಫಲವತ್ತತೆಯನ್ನೂ ಕೂಡ ಕಾಪಾಡಲು ಸಾಧ್ಯವಾಗಿದೆ

ಜನ ಜೀವನ ಅಸ್ತವ್ಯಸ್ತಗೊಂಡಿದೆ

ಪಾಟ್ನಾ ಸೇರಿದಂತೆ ರಾಜ್ಯದ ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ಪಾಟ್ನಾದಲ್ಲಿರುವ ನಳಂದ ವೈದ್ಯಕೀಯ ಕಾಲೇಜು ಆವರಣದೊಳಗೂ ನೀರು ನುಗ್ಗಿದ್ದು

ಗಂಗಾ ಬಾಗ್ಮತಿ ಮತ್ತು ಬುರ್ಜಿ ಗಂಧಕ್ ಸೇರಿದಂತೆ ಹಲವಾರು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ದೇಶದ ಭದ್ರತೆಗಿನ ತಯಾರಿ ಮತ್ತು ಬಾಹ್ಯ ಸವಾಲುಗಳ ಪರಾಮರ್ಶೆಗಾಗಿ ನವದೆಹಲಿಯಲ್ಲಿ ಇಂದಿನಿಂದ ಎರಡು ದಿನ ಕಮಾಂಡರ್ಗಳ ಸಮಾವೇಶ ನಡೆಯಲಿದೆ ರಕ್ಷಣಾ ಇಲಾಖೆಯೊಂದಿಗೆ ಮೂರು ಸೇನಾ ಸೇವೆಗಳ ಜಂಟಿ ಸಮಸ್ಟೆಗಳ ಕುರಿತ ಉನ್ನತ ಮಟ್ಟದ ಚರ್ಚಿಗೆ ಹಾಗೂ ಹಿಂದಿನ ವರ್ಷದ ಪರಿಸ್ಥಿತಿ ಪರಾಮರ್ಶೆ ಹಾಗೂ ಮುಂದಿನ ವರ್ಷ ಕೈಗೊಳ್ಳಬೇಕಾದ ಯೋಜನೆಗಳ ಕುರಿತು ಸಮಾಲೋಚಿಸಲು ಈ ವಾರ್ಷಿಕ ಸಮ್ಮೇಳನ ವೇದಿಕೆಯಾಗಲಿದೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಖಾತೆ ಸಹಾಯಕ ಸಚಿವ ಸುಭಾಷ್ ರಾಮ್ರಾವ್ ಭಾವ್ರೆ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇನಾಪಡೆ ನೌಕಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ಥರು ಹಾಗೂ ಇತರ ಹಿರಿಯ ಅಧಿಕಾರಿಗಳು ಈ ಸಮ್ಮೇಳದನಲ್ಲಿ ಭಾಗವಹಿಸಲಿದ್ದಾರೆ ಭಾರತೀಯ ಫೆಸಿಫಿಕ್ ವಲಯದಲ್ಲಿ ಶಾಂತಿ ಸದ್ವಡತೆ ಹಾಗೂ ಸೌಹಾರ್ದತೆಯನ್ನು ತರುವ ನಿಟ್ಟನಲ್ಲಿ ಭಾರತ ತನ್ನ ಪ್ರಮುಖ ಸಹಭಾಗಿತ್ವ ರಾಷ್ಟವಾಗಿದೆ ಎಂದು ಅಮೆರಿಕಾ ಹೇಳದೆ ವಾಷಿಂಗ್ಲನ್ನಲ್ಲಿಂದು ಅಮೆರಿಕಾ ಗೃಹಸಚಿವರ ಹಿರಿಯ ಸಲಹೆಗಾರ ಬ್ರೈನ್ ಹುಕ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಅಮೆರಿಕಾ ಹಾಗೂ ಭಾರತ ಕೇವಲ ದ್ವಿಪಕ್ಷೀಯವಾಗಿ ಮಾತ್ರ ಕಾರ್ಯ ನಿರ್ವಹಿಸದೇ ಸಮಾನ ಮನಸ್ಥ ದೇಶಗಳೊಂದಿಗೆ ಸಹಕಾರಗೊಂದಿಗೆ ಕಾರ್ಯ ನಿರ್ವಹಿಸುತ್ತಿವೆ ಪ್ರಮುಖವಾಗಿ ಜಪಾನ್ ಆಸ್ಸೇಲಿಯಾ ಮತ್ತು ದಕ್ಷಿಣ ಕೊರಿಯಾದೊಂದಿಗೆ ಭಾರತೀಯ ಫೆಸಿಫಿಕ್ ದೃಷ್ಟಿಕೋನವನ್ನು ಪಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ ಭಾರತದೊಂದಿಗೆ ಅಮೆರಿಕಾ ಬಹಳ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದ್ದು

ಸಾರ್ವಜನಿಕರ ವ್ಲೆಯಕ್ತಿಕ ಮಾಹಿತಿ ದುರುಪಯೋಗ ಹಗರಣ ಸಂಬಂಧ ದತ್ತಾಂಶ ಸಂಗ್ರಹಿಸುವ ಕಂಪನಿಯಾದ ಎಸ್ಸಿಎಲ್ ಸಮೂಹದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಗಳ ಚುನಾವಣಾ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ತನಿಖೆಯಾಗಬೇಕು ಎಂದು ಬ್ರಿಟನ್ ಸಂಸದರು ತಮ್ನ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಈ ವರ್ಷದ ಆರಂಭದಲ್ಲಿ ಕೇಂಬ್ರಿಡ್ಜ್ ಅನಾಲಿಟಿಕಾ ದತ್ತಾಂಶ ಸೋರಿಕೆ ಹಗರಣದ ಹಿನ್ನೆಲೆಯಲ್ಲಿ ಸುಳ್ಳು ವದಂತಿಗಳು ಮತ್ತು ಅಪಪ್ರಚಾರ ನಡೆದ ಬಗ್ಗೆ ಹಲವು ಪಕ್ಷಗಳ ಸದಸ್ಯರು ಇರುವ ಪ್ರಜಾ ಪ್ರತಿನಿಧಿಗಳ ಸಭೆಯ ಡಿಜೆಟಲ್ ಸಾಂಸ್ಟತಿಕ ಮಾಧ್ಯಮ ಮತ್ತು ಕ್ರೀಡಾ ವಿಭಾಗದ ಸಮಿತಿ ತನಿಖೆ ನಡೆಸಿ ಮಧ್ಯಂತರ ವರದಿ ನೀಡಿತ್ತು

ಈ ಕುರಿತಂತೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಕಾ ಸ್ವರಾಜ್ ಟ್ವೀಟ್ ಮಾಡಿದ್ದಾರೆ

ಮಹಾರಾಷ್ಟದಲ್ಲಿ ಮೀನುಗಾರ ಸಮುದಾಯದ ಪ್ರಮುಖ ನಾಯಕ ರಾಮಚಂದ್ರ ಕನಾ ಪಾಟೀಲ್ ನಿನ್ನೆ ಮುಂಬೈನಲ್ಲಿ ನಿಧನರಾದರು

ಮಹಾರಾಷ್ಟ ಮಚ್ಚಮಾರ್ ಕಾರ್ಯ ಸಮಿತಿಯ ಅಧ್ಯಕ್ಷರಾಗಿದ್ದ ಅವರು ಮೀನುಗಾರರಿಗೆ ಸಂಬಂಧಿಸಿದ ವಿಷಯಗಳ ಕುರಿತಂತೆ ಧ್ವನಿಎತ್ತಿ ಹಲವು ವರ್ಷಗಳ ಕಾಲ ಹೋರಾಟ ನಡೆಸಿದ್ದರು ಅವರು ವಿಶ್ವ ಮೀನುಗಾರರ ವೇದಿಕೆಯ ಏಷ್ಠಾ ಪ್ರತಿನಿಧಿಯಾಗಿದ್ದರು ಅವರ ಸ್ವಗ್ರಾಮ ಪಾಲ್ಗರ್ನ ವದ್ರಾಯ್ನಲ್ಲಿ ಇಂದು ಅಂತ್ಯ ಸಂಸ್ಕಾರ ನಡೆಯಲಿದೆ

ದೆಹಲಿಯಲ್ಲಿ ಯಮುನಾ ನದಿ ಅಪಾಯಮಟ್ಟ ಮೀರಿ ಪರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿಯ ಹಳೆ ಸೇತುವೆಯ ಮೇಲೆ ಸಂಚಾರವನ್ನು ನಿಷೇಧಿಸಲಾಗಿದೆ

ನದಿ ದಂಡೆಯ ಇಕ್ಷೆಲಗಳಲ್ಲಿ ವಾಸಿಸುತ್ತಿರುವ ಜನರನ್ನೂ ಕೂಡ ಈಗಾಗಲೇ ಬೇರೆ ಕಡೆಗೆ ಸ್ವಳಾಂತರಿಸಲಾಗಿದೆ

ಸಂಸತ್ನಲ್ಲಿ ಈ ವಾರ ಹಲವಾರು ಮಸೂದೆಗಳನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದೀಯ ವ್ಲವಹಾರಗಳ ಸಚಿವ ಅನಂತಕುಮಾರ್ ಹೇಳಿದ್ದಾರೆ ಸಂಸತ್ ಭವನದ ಹೊರಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೆಚ್ಚಿನ ಶಾಸನಬದ್ದ ಅಧಿಕಾರ ನೀಡುವ ಸಂವಿಧಾನ ತಿದ್ದುಪಡಿ ವಿಧೇಯಕ ಕೂಡ ಚರ್ಚೆಗೆ ಬರಲಿದೆ ಎಂದು ಅವರು ಹೇಳದರು ಚೀನಾದ ನಾನ್ವಿಂಗ್ನಲ್ಲಿ ಇಂದು ವಿಶ್ವ ಬ್ಯಾಡ್ಸಿಂಟನ್ ಚಾಂಪಿಯನ್ಷಿಪ್ ಆರಂಭಗೊಂಡಿದೆ